ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಸಮ್ಮದ್ದಿ ಹಂಚುವಿಕೆ ಮತ್ತು ಆಫ್ರಿಕಾ ಸಹಭಾಗಿತ್ವದಲ್ಲಿ ಸಮಗ್ರ ಅಭಿವೃದ್ದಿ ಈ ವರ್ಷದ ಶೃಂಗಸಭೆಯ ಮುಖ್ಯ ಧ್ಯೇಯವಾಖ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲದೆ ಇತರ ನಾಲ್ಕು ಬ್ರಿಕ್ಸ್ ರಾಷ್ವಗಳಾದ ಬ್ರೆಜಿಲ್ ರಷ್ಯಾ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ರಾಷ್ಟ್ಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು ಹಲವು ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಪ್ರಮುಖವಾಗಿ ಜಾಗತಿಕ ತಾಪಮಾನದ ಸಮಸ್ಯೆಗಳು ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆ ಜಾಗತಿಕ ಆದಳಿತ ಮತ್ತು ವ್ಯಾಪಾರ ಕುರಿತಾದ ವಿಷಯಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಶೃಂಗಸಭೆಯಲ್ಲಿ ಚರ್ಚಿಸುವ ನಿರೀಕ್ಷೆ ಇದೆ ಮೂರು ದಿನಗಳ ಬ್ರಿಕ್ಸ್ ವಾಣಿಜ್ಯ ಶೃಂಗಸಭೆ ನಿನ್ನೆ ಆರಂಭವಾಗಿದೆ ಸಭೆಯ ಕುರಿತು ಮಾಹಿತಿ ನೀಡಿರುವ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಬ್ರಿಕ್ಸ್ ರಾಷ್ವಗಳ ನಡುವಿನ ದಶಕದ ಸಹಕಾರ ಒಂದು ಮೈಲುಗಲ್ಲಾಗಿದೆ ಈ ಅವಧಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದು ನ್ಯೂ ಅಭಿವೃದ್ದಿ ಬ್ಯಾಂಕ್ ರಚಿಸಲಾಗಿದೆ ಇದು ಹಲವು ಯೋಜನೆಗಳಿಗೆ ಆರ್ಥಿಕ ನೆರವು ನೀಡಲಿದೆ ಎಂದು ಹೇಳಿದ್ದಾರೆ ಶೃಂಗಸಭೆ ಹೊರತಾಗಿಯೂ ಪ್ರಧಾನಿ ನರೇಂದ್ರ ಮೋದಿ ಇತರ ನಾಲ್ಕು ಬ್ರಿಕ್ಸ್ ರಾಷ್ಟ್ರಗಳ ಮುಖಂಡರೊಂದಿಗೆ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಕುರಿತಂತೆ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ ಆಫ್ರಿಕಾದ ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಪ್ರಧಾನಿ ನಿನ್ನೆ ಸಂಜೆ ದಕ್ಷಿಣ ಆಫ್ರಿಕಾಗೆ ತಲುಪಿದ್ದಾರೆ

ಛತ್ತೀಸ್ಗಢಕ್ಕೆ ಎರಡು ದಿನ ಭೇಟಿ ಕೈಗೊಂಡಿರುವ ರಾಷ್ಟಪತಿ ಬಲಿರಾಮ್ ಕಶ್ಯಪ್ ಸ್ಮಾರಕ ಕಾಲೇಜು ಕ್ಯಾಂಪಸ್ನಲ್ಲಿಂದು ಸಾರ್ವಜನಿಕ ಸಭೆಯನ್ನು ದ್ದೇಶಿ ಭಾಷಣ ಮಾಡಲಿದ್ದಾರೆ ಹಿರನಾರ್ ಗ್ರಾಮದಲ್ಲಿ ನಿನ್ನೆ ಸಮಗ್ರ ಕೃಷಿಗೆ ಸಂಬಂಧಿಸಿದಂತೆ ರೈತರೊಂದಿಗೆ ಸಂವಾದ ನಡೆಸಿದ ರಾಷ್ಟ ಪತಿ ದಂತೆವಾದ ಜಿಲ್ಲೆಯ ವನ್ವಾಸಿ ಕಲ್ಯಾಣ ಅಶ್ರಮಕ್ಕೂ ಭೇಟಿ ನೀಡಿದ್ದರು ಈ ವೇಳಿ ಬುಡಕಟ್ನು ಸಮುದಾಯದ ಮಕ್ಕಳು ಉನ್ನತ ಗುರಿಯಿಟ್ನುಕೊಳ್ಳುವ ಮೂಲಕ ಕಠಿಣ ಶ್ರಮವಹಿಸುವಂತೆ ಕರೆ ನೀಡಿದ್ದರು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಯುವ ಪೊಲೀಸ್ ಅಧೀಕ್ಷಕರ ದ್ವಿತೀಯ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಭಾರತೀಯ ಪೊಲೀಸ್ ಪಡೆಗಳಿಗೆ ಭವಿಷ್ಯದ ಪೊಲೀಸ್ ಮತ್ತು ಸಮಕಾಲಿನ ಸವಾಲುಗಳು ಈ ಬಾರಿಯ ಸಮ್ಮೇಳನದ ಮುಖ್ಯ ಧ್ಯೇಯವಾಖ್ಯವಾಗಿದೆ

ಕೃತಕ ಬುದ್ದಿಮತ್ತೆಯಪ್ರದೇಶಗಳಲ್ಲಿ ಸೈಬರ್ ಅಪರಾಧ ನಾಗರಿಕ ಸೇವೆಗಳ ಪರಿಣಾಮಕಾರಿ ವಿತರಣೆ ಕುರಿತು ಕಣ್ಣಾವಲು ಇಡುವ ಬಗ್ಗೆ ಯುವ ಪೊಲೀಸ್ ಅಧೀಕ್ಷರಲ್ಲಿ ಅರಿವು ಮೂಡಿಸುವುದು ಈ ಸಭೆಯ ಪ್ರಮುಖ ಅಂಶವಾಗಿದೆ

ಲೋಕಸಭೆಯ ಕಲಾಪದಲ್ಲಿ ನಿನ್ನೆ ವಿವಿಧ ರಾಜ್ಯಗಳಲ್ಲಿ ಇತ್ತೀಚೆಗೆ ಉಂಟಾಗಿರುವ ಪ್ರವಾಹ ಕುರಿತು ಎತ್ತಿದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಗೃಹ ಸಚಿವಾಲಯದ ರಾಜ್ಯ ಸಚಿವ ಕಿರಣ್ ರಿಜಿಜು ಪರಿಹಾರ ನೀಡುವಾಗ ಯಾವುದೇ ರಾಜ್ಯವನ್ನು ತಾರತಮ್ಯ ಮಾಡುವುದಿಲ್ಲ ಕೇರಳದಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಕಷ್ವು ಹಾನಿಯಾಗಿದೆ ಅಂತರ್ ಸಚಿವಾಲಯದ ತಂಡ ಈ ವಾರ ಆ ರಾಜ್ಯಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ತಿತಿ ಕುರಿತು ಅವಲೋಕಿಸಲಿದೆ ನಂತರ ಆ ತಂಡ ನೀಡುವ ವರದಿ ಆಧರಿಸಿ ಕೇಂದ್ರ ಆರ್ಥಿಕ ನೆರವು ಘೋಷಿಸಲಿದೆ ಎಂದು ತಿಳಿಸಿದ್ದಾರೆ ಇದಲ್ಲದೆ ಎನ್ಡಿಆರ್ಎಫ್ನ ನಾಲ್ಕು ತಂಡಗಳು ಕೇರಳದಲ್ಲಿವೆ ಜತೆಗೆ ಸೇನಾ ಮತ್ತು ನೌಕಾ ಪಡೆಯನ್ನು ಹೆಚ್ಚುವರಿಯಾಗಿ ನಿಯೋಜಿಸಲಾಗಿದೆ

ತಾಂತ್ರಿಕ ಕಾರಣಗಳಿಂದಾಗಿ ಫಲಿತಾಂಶ ನೀಡುವುದು ವಿಳಂಬವಾಗಿದ್ದು ಎಲ್ಲವು ಪಾರದರ್ಶಕವಾಗಿ ನಡೆಯುತ್ತದೆ ಎಂದಿದ್ದಾರೆ

ಈ ದಾಳಿಯನ್ನು ಅಲ್ಲಿನ ಇಸ್ಲಾಮಿಕ್ ಸ್ಪೇಟ್ ಭಯೋತ್ವಾದನಾ ಗುಂಪು ನಡೆಸಿರುವುದಾಗಿ ಬ್ರಿಟನ್ ಆಧಾರಿತ ಸಿರಿಯಾದ ಮಾನವ ಹಕ್ಕು ವೀಕ್ಷಣಾಲಯ ತಿಳಿಸಿದೆ ಸರ್ಕಾರದ ಹಿಡಿತದಲ್ಲಿದ್ದ ದಕ್ಷಿಣ ಪ್ರದೇಶದ ಸ್ವೀಡಾ ಈ ದಾಳಿಗೆ ತುತ್ತಾಗಿದೆ

ಸಿರಿಯಾದ ವಿಶ್ವಸಂಸ್ಥೆಯ ಮಾನವೀಯ ಸಂಯೋಜಕ ಅಲಿ ಅಲ್ ಜತಾರಿ ಈ ಬಾಂಬ್ ದಾಳಿಯನ್ನು ಖಂಡಿಸಿದ್ದು ಪ್ರತಿಯೊಬ್ಬ ನಾಗರಿಕನ ರಕ್ಷಣೆಯಾಗಬೇಕು ಎಂದು ಹೇಳಿದ್ದಾರೆ

ನಿನ್ನೆ ರಾತ್ರಿ ನವದೆಹಲಿಯಲ್ಲಿ ನಡೆದ ಖೇಲೊ ಭಾರತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕ್ರೀಡೆಗಳು ದೈಹಿಕ ಬೆಳವಣಿಗೆಗೆ ಮಾತ್ರವಲ್ಲದೆ ದೇಶದ ಏಕೀಕರಣದಲ್ಲೂ ಅವು ಮುಖ್ಯ ಪಾತ್ರವಹಿಸಿವೆ ಎಂದಿದ್ದಾರೆ

ಅಮೆರಿಕ ಮತ್ತು ಇಂಗ್ಲೆಂಡ್ ಈಗಾಗಲೇ ತಲಾ ಎರಡು ಪಂದ್ಯಗಳನ್ನಾಡಿದ್ದು ಎರಡು ಡ್ರಾ ಸಾಧಿಸಿರುವ ಆತಿಥೇಯ ಇಂಗ್ಲೆಂಡ್ ದ್ವಿತೀಯ ಸ್ಥಾನದಲ್ಲಿದ್ದರೆ ಒಂದು ಸೋಲು ಮತ್ತು ಒಂದು ಡ್ರಾದೊಂದಿಗೆ ಅಮೆರಿಕ ಕೊನೆಯ ಸ್ಥಾನದಲ್ಲಿದೆ

ಒಂದು ವೇಳಿ ಐರ್ಲೆಂಡ್ ಜಯ ಗಳಿಸಿದರೆ ನೇರವಾಗಿ ನಾಕೌಟ್ ಹಂತವನ್ನು ಭದ್ರಪಡಿಸಿಕೊಳ್ಳಲಿದೆ

ಫ್ರಾನ್ಸ್ನ ಬೆಂಜಮಿನ್ ಪವಾರ್ಡ್ ಅರ್ಜೆಂಟ್ಟಿನಾದ ವಿರುದ್ದದ ಪಂದ್ಯದಲ್ಲಿ ಗಳಿಸಿದ ಗೋಲು ಈ ಉತ್ತಮ ಗೋಲೆಂದು ಮೊದಲನೇ ಸ್ಥಾನಕ್ಕೆ ಪರಿಗಣಿಸಲಾಗಿದೆ